ಸದೃಢ ಸುರಕ್ಷತೆ ಮತ್ತು ಅಭಿವೃದ್ಧಿ ರಾಷ್ಟ ನಿರ್ಮಾಣದ ಕನಸು ಈಡೇರಿಕೆಗೆ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಪಾಗಿ ಕಾರ್ಯನಿರ್ವಹಿಸಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ

ರಾಜ್ಯಸಭಾ ಚುನಾವಣೆಗೆ ಗುಜರಾತ್ನಿಂದ ವಿದೇಶಾಂಗ ಸಚಿವ ಎಸ್

ಲೋಕಸಭೆಯಲ್ಲಿ ಡಿಎಂಕೆ ಸದಸ್ಯ ದಯಾನಿಧಿ ಮಾರನ್ ಚರ್ಚೆಯನ್ನು ಆರಂಭಿಸಿ ದೇಶಾದ್ಯಂತ ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಎದುರಾಗಿರುವ ನೀರಿನ ಅಭಾವ ಪರಿಸ್ತಿತಿಯನ್ನು ಪ್ರಸ್ತಾಪಿಸಿದರು ತಮಿಳುನಾಡಿನ ಆಡಳಿತಾರೂಢ ಪಕ್ಷದ ನಿರ್ಲಕ್ಷ್ಟದಿಂದ ನೀರಿನ ಅಭಾವ ಉಂಟಾಗಿದೆ ಎಂಬ ಮಾರನ್ ಹೇಳಿಕೆಗೆ ಆಡಳಿತಾರೂಢ ಮಿತ್ರ ಪಕ್ಷಗಳ ಸದಸ್ಯರು ಆಕ್ಷೇಪಿಸಿದರು ಮಾರನ್ ಅವರು ಬಳಸಿದ ಕೆಲ ಪದಗಳ ಕುರಿತು ಬಿಜೆಪಿ ಸದಸ್ಯ ರಾಜೀವ್ ಪ್ರತಾಪ್ ರೂಢಿ ಕ್ರಿಯಾಲೋಪ ಎತ್ತಿದರು ಸಚಿವ ಅರ್ಜುನ್ ಮೇಘ್ವಾಲ್ ಸಹ ಮಾರನ್ ಹೇಳಿಕೆಗೆ ಆಕ್ಷೇಪಿಸಿದರು ಚರ್ಚೆಯಲ್ಲಿ ಪಾಲ್ಗೊಂಡ ಕೇರಳ ಕಾಂಗ್ರೆಸ್ ಸದಸ್ಯ ಥಾಮಸ್ ಚಾಳಿಕಡನ್ ಕೇರಳದಲ್ಲಿ ರಬ್ಬರ್ ಬೆಳೆಗಾರರನ್ನು ರಕ್ಷಿಸಲು ಪ್ರತಿ ಕೆ ಜಿ

ಜಮ್ಲು ಕಾಶ್ವೀರದಲ್ಲಿ ಯಾವುದೇ ವಿಳಂಬ ಮಾಡದೇ ಶೀಘ್ರವೇ ಚುನಾವಣೆಗಳನ್ನು ನಡೆಸಬೇಕು ಎಂದು ನ್ಯಾಷನಲ್ ಕಾನ್ವರೆನ್ಸ್ ಸದಸ್ಯ ಹಸ್ನೈನ್ ಮಸೂದಿ ಒತ್ತಾಯಿಸಿದರು ಎನ್ಡಿಎ ಸರ್ಕಾರದ ಅಭಿವೃದ್ದಿ ಕೆಲಸಗಳನ್ನು ಬಿಜೆಪಿ ಸದಸ್ಯ ಎಸ್

ಶೌಚಾಲಯಗಳನ್ನು ನಿರ್ಮಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ರಮದಿಂದ ಮಹಿಳೆಯರು ಸುರಕ್ಷತೆಯನ್ನು ಹೊಂದಿದ್ದಾರೆ ಎಂದರು ರಾಜ್ಞಸಭೆಯಲ್ಲಿ ಬಿಜೆಪಿ ಸದಸ್ಯ ವಿನಯ್ ಸಹಸ್ರಬುದ್ಲೆ ಸರ್ಕಾರ ವಿವಿಧ ವಲಯಗಳಲ್ಲಿ ತೆಗೆದುಕೊಂಡಿರುವ ಕ್ರಮಗಳನ್ನು ಪಟ್ಟ ಮಾಡಿದರು ಬೇಟಿ ಬಚಾವೋ ಬೇಟಿ ಪಡಾವೋ ದಂತಹ ಎನ್ಡಿಎ ಸರ್ಕಾರದ ಯೋಜನೆಗಳನ್ನು ಪ್ರಶ್ನಿಸುತ್ತಿರುವ ಪ್ರತಿಪಕ್ಷಗಳನ್ನು ಟೀಕಿಸಿದರು ಪ್ರಧಾನಮಂತ್ರಿ ನಾಯಕತ್ವದಲ್ಲಿ ಭಾರತ ವಿಶ್ವಾದ್ಯಂತ ಹೊಸ ಅಸ್ತಿತ್ವ ಪಡೆಯುತ್ತಿದೆ ಎಂದರು ಕಾಂಗ್ರೆಸ್ ಸದಸ್ಯ ದಿಗ್ವಜಯ್ ಸಿಂಗ್ ನರೇಂದ್ರ ಮೋದಿ ಅವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಘೋಷಣೆಯನ್ನು ಪ್ರಶ್ನಿಸಿ ದೇಶದಲ್ಲಿ ಕೋಮುವಾದ ಬೆಳೆಯುತ್ತಿದೆ ಎಂದು ಆರೋಪಿಸಿದರು

ಮಾನವ ಅಭಿವೃದ್ದಿ ಸೂಚ್ಯಂಕ ಸುಧಾರಿಸಲು ಹಾಗೂ ಅಪೌಷ್ಟಿಕತೆ ಮತ್ತು ನಿರುದ್ಯೋಗ ತೊಡೆದು ಹಾಕಲು ಸದನದ ಸದಸ್ನರು ಒಟ್ಷಾಗಿ ಕೆಲಸ ಮಾಡಬೇಕು ಎಂದು ಟಿಎಂಸಿ ನಾಯಕ ಡೆರೆಕ್ ಓಬ್ರಿಯಾನ್ ಒತ್ತಾಯಿಸಿದರು ಟಿಆರ್ಎಸ್ ಸದಸ್ಯ ಕೆ ಕೇಶವರಾವ್ ಮಾತನಾಡಿ ದೇಶದಲ್ಲಿ ಒಟ್ಟಾರೆ ಅಭಿವೃದ್ದಿ ಕ್ಷೀಣಿಸಿದೆ ಎಂದರು ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ಒದಗಿಸಲು ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿ ಅನುಮೋದನೆ ಪಡೆಯಬೇಕು ಎಂದು ಅವರು ಆಗ್ರಹಿಸಿದರು ಒಂದು ರಾಷ್ಟ ಒಂದು ಚುನಾವಣೆಗೆ ಹೋಗುವ ಮುನ್ನ ಸದ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಪರಿಶೀಲಿಸುವಂತೆ ಶಿವಸೇನಾ ಸದಸ್ಯ ಸಂಜಯ್ ರಾವತ್ ಹೇಳಿದರು ಭೂಸಾರಿಗೆ ರಾಜ್ಯ ಸಚಿವ ಮನ್ಸುಖ್ ಎಲ್ ಮಾಂಡವಿಯಾ ಮಾತನಾಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಘೋಷಣೆಗೆ ಸರ್ಕಾರ ಬದ್ದವಾಗಿದ್ದು ದೇಶದ ಒಟ್ಟಾರೆ ಅಭಿವೃದ್ದಿಯತ್ತ ಎನ್ಡಿಎ ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದರು ಗುಜರಾತ್ ಮಾದರಿ ಆಡಳಿತವನ್ನು ಪ್ರಶ್ನಿಸಿರುವ ಪ್ರತಿಪಕ್ಷಗಳನ್ನು ತರಾಟೆಗೆ ತೆಗೆದುಕೊಂಡಿರುವ ಅವರು ಇದನ್ನು ಇಡೀ ದೇಶ ಒಪ್ಪಿಕೊಂಡಿದ್ದು ಸದ್ಯ ದೇಶಾದ್ಯಂತ ಜಾರಿಯಾಗುತ್ತಿದೆ ಎಂದು ಮಾಂಡವಿಯಾ ಹೇಳಿದರು ಸರ್ವರಿಗೂ ವಸತಿ ಕಲ್ಪಿಸುವ ಯೋಜನೆಯ ಸಾಕಾರಕ್ಕೆ ಎಲ್ಲ ಪ್ರಯತ್ನ ಮಾಡಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ನಗರ ಪ್ರದೇಶಗಳ ಅಭಿವ್ಬದ್ದಿಗೆ ನಾಲ್ಕು ವರ್ಷಗಳ ಹಿಂದೆ ಸರ್ಕಾರ ಪ್ರಧಾನಮಂತ್ರಿ ನಗರ ಆವಾಸ ಯೋಜನೆ ಸ್ವಾರ್ಟ್ ಸಿಟಿ ಮತ್ತು ಅಮ್ಬತ ಯೋಜನೆಗಳನ್ನು ಆರಂಭಿಸಿದೆ ಎಂದು ಹೇಳಿದರು ಈ ಯೋಜನೆಗಳಿಂದ ನಗರ ಪ್ರದೇಶಗಳ ಅಭಿವ್ಬದ್ದಿ ಮಾತ್ರವಲ್ಲದೆ ಕೋಟ್ಯಂತರ ಜನರ ವಸತಿಯ ಆಶೋತ್ತರಗಳನ್ನು ಈಡೇರಿಸಿದಂತಾಗುತ್ತದೆ ಎಂದು ಅವರು ತಿಳಿಸಿದರು ಸರ್ಕಾರದ ವಸತಿ ಯೋಜನೆ ಕಾರ್ಯಕ್ರಮಗಳಿಂದಾಗಿ ದಾಖಲೆಯ ಬಂಡವಾಳ ಹೂಡಿಕೆ ತಂತ್ರಜ್ಞಾನ ಬಳಕೆ ಮತ್ತು ಸಾರ್ವಜನಿಕರ ಪಾಲುದಾರಿಕೆಯಲ್ಲಿ ತ್ವರಿತ ಪ್ರಗತಿ ಕಂಡುಬಂದಿದೆ ಎಂದು ಅವರು ಹೇಳಿದ್ದಾರೆ ನಗರ ಮೂಲಸೌಕರ್ಯ ಹೆಚ್ಚಳಕ್ಕೆ ಸರ್ಕಾರ ಬದ್ಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಸಿಂಗ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ ಕಳೆದ ಎರಡು ದಿನದಿಂದ ರಾಜ್ಯ ಸರ್ಕಾರ ರಾಜಕೀಯ ಪಕ್ಷಗಳು ಹಾಗೂ ವಿವಿಧ ಸಂಘ ಸಂಸ್ಲೆಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಬರ ಪರಿಸ್ಥಿತಿ ಇದ್ದರೂ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಚಿರಾಮಂಜಿಗಿಂತ ರಾಜ್ಯದ ಕೆಲವೆಡೆ ಉತ್ತಮ ಮಳೆಯಾಗುತ್ತಿದೆ ಆದರೆ ಮಳೆ ನೀರು ಸಂಗ್ರಹ ಮತ್ತು ಕೃಷಿ ಚಟುವಟಿಕ ಉತ್ತೇಜನ ವಿಷಯದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಪ್ರಗತಿಯಾಗಿಲ್ಲ ಎಂದು ಹೇಳಿದರು

ನೀತಿ ಆಯೋಗ ಉಪಾಧ್ಯಕ್ಷ ಡಾ ರಾಜೀವ್ ಕುಮಾರ್ ದೆಹಲಿಯಲ್ಲಿಂದು ಈ ಕುರಿತ ವರದಿ ಬಿಡುಗಡೆ ಮಾಡಿದರು ವರ್ಷದಿಂದ ವರ್ಷಕ್ಕೆ ರಾಜ್ಯಗಳಲ್ಲಿನ ಆರೋಗ್ಗ ರಕ್ಷಣೆ ವಲಯದಲ್ಲಿನ ಸಾಧನೆಯನ್ನು ಪರಿಶೀಲಿಸಿ ವರದಿ ತಯಾರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ರಾಜೀವ್ ಕುಮಾರ್ ಆರೋಗ್ಗ ಸೂಚ್ಯಂಕಗಳನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಒಗ್ಗೂಡಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ

ತುರ್ತು ಪರಿಸ್ಲಿತಿಯನ್ನು ಪ್ರಬಲವಾಗಿ ಮತ್ತು ನಿರ್ಭೀತಿಯಿಂದ ಪ್ರತಿಭಟಿಸಿದ್ದ ಎಲ್ಲಾ ಹಿರಿಯರಿಗೆ ಭಾರತದ ನಮನಗಳು ಸಲ್ಲುತ್ತವೆ ಸರ್ವಾಧಿಕಾರಿ ಧೋರಣೆಯನ್ನು ದೇಶದ ಪ್ರಜಾಪ್ರಭುತ್ವ ಮೌಲ್ಯಗಳು ಯಶಸ್ವಿಯಾಗಿ ಹತ್ತಿಕ್ಕಿದ ದಿನವಿದು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಟ್ಲೀಟ್ ಮಾಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೂ ಸಹ ಸಂದೇಶ ನೀಡಿದ್ದು ಭಾರತದ ಇತಿಹಾಸದಲ್ಲಿ ಕರಾಳ ಅಧ್ಯಾಯವೆಂದೇ ದಾಖಲಾಗಿರುವ ತುರ್ತು ಪರಿಸ್ಥಿತಿ ಘೋಷಣೆಯ ಸಂಧರ್ಭ ಹಾಗೂ ನಂತರ ನಡೆದ ಪ್ರಸಂಗಗಳನ್ನು ದೇಶ ಎಂದಿಗೂ ಮರೆಯುವುದಿಲ್ಲ ನಮ್ಮ ಸಂವಿಧಾನ ಮತ್ತು ಸಾಂಸ್ಟಿಕ ಸಮಗ್ರತೆಯನ್ನು ಎತ್ತಿ ಹಿಡಿಯುವ ಮಹತ್ವವನ್ನು ದೇಶದ ಜನತೆ ಸದಾ ನೆನಪಿನಲ್ಲಿಡಬೇಕು ಎಂದು ಹೇಳಿದ್ದಾರೆ ಗ್ಬಹ ಸಚಿವ ಅಮಿತ್ ಶಾ ಅವರು ತುರ್ತು ಪರಿಸ್ಲಿತಿ ಅವಧಿಯ ದಿಟ್ಟ ಪ್ರತಿಭಟನಾಕಾರರಿಗೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ರಾಜಕೀಯ ಹಿತರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿತ್ತು ಎಂದು ಹೇಳಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕ್ರಮವನ್ನು ಟೀಕಿಸಿದ್ದಾರೆ

ಶ್ರೀಲಂಕಾ ವಿರುದ್ದ ಸೋತಿದ್ದ ಇಂಗ್ಲೆಂಡ್ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಬರ್ಮಿಂಗ್ಹ್ಯಾಮ್ನಲ್ಲಿ ನಾಳೆ ನಡೆಯಲಿರುವ ಪಂದ್ಯದಲ್ಲಿ ನ್ಯೂಜಿಲ್ಯಾಂಡ್ ಪಾಕಿಸ್ತಾನವನ್ನು ಎದುರಿಸಲಿದೆ